ಜಮ್ಮ ಮತ್ತು ಕಾಶ್ಮೀರ ಜನರು ಉತ್ತಮ ಆಡಳಿತವನ್ನು ಬಯಸುತ್ತಿದ್ದಾರೆ ದ್ವೇಷವನ್ನು ಹರಡುವ ಮತ್ತು ಅಡ್ಡಿ ಉಂಟು ಮಾಡುವವರು ತಮ್ನ ಕೆಟ್ಲ ಯೋಜನೆಗಳಲ್ಲಿ ಎಂದಿಗೂ ಯಶಸ್ವಿಯಾಗುವುದಿಲ್ಲ ಎಂದು ಶ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ರಾಜ್ಯದ ಹಳ್ಳಿಗೆ ಹಿಂದಿರುಗಿ ಎಂದು ಕರೆಯಲ್ಲಡುವ ಸಮುದಾಯ ಕೋಡೀಕರಣ ಕಾರ್ಯಕ್ರಮದ ಯಶಸ್ಸನ್ನು ಉಲ್ಲೇಖಿಸಿ ಈ ಕಾರ್ಯಕ್ರಮದಲ್ಲಿ ಜನರ ದೊಡ್ಡ ಪ್ರಮಾಣದ ಭಾಗವಹಿಸುವಿಕೆ ಗುಂಡುಗಳು ಮತ್ತು ಬಾಂಬ್ಗಳ ಶಕ್ತಿಗಿಂತ ಅಭಿವೃದ್ದಿಯ ಶಕ್ತಿ ಶ್ರಬಲವಾಗಿದೆ ಎಂಬುದನ್ನು ಸಾಬೀತುಪಡಿಸಿದೆ ಎಂದು ಹೇಳಿದರು ಸರ್ಕಾರ ಆರಂಭಿಸಿರುವ ಈ ಕಾರ್ಯಕ್ರಮ ವಾರವಿಡೀ ನಡೆದಿದ್ದು

ಆಕಾಶವಾಣಿಯ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ತಮ್ನ ಚಿಂತನೆಯನ್ನು ಹಂಚಿಕೊಂಡ ಅವರು ಕಾಶ್ನೀರದ ಜನರು ರಾಷ್ಲದ ಮುಖ್ಯ ವಾಹಿನಿಗೆ ಸೇರಲು ಆಸಕ್ತಿ ಹೊಂದಿದ್ದಾರೆ ಇದು ಪಳ್ಳಿಗೆ ಹಿಂದಿರುಗಿ ಕಾರ್ಯಕ್ರಮದಲ್ಲಿ ಸಾಬೀತಾಗಿದೆ ಎಂದು ಹೇಳಿದರು ಈ ಕಾರ್ಯಕ್ರಮವನ್ನು ಜನರು ತಲುಪಲು ಕಷ್ಷವಾದ ದುರ್ಗಮ ರಸ್ತೆಗಳ ಮೂಲಕ ಚಲಿಸಬೇಕಾದ ಸ್ಥಳದಲ್ಲಿ ಆಯೋಜಿಸಲಾಗಿತ್ತು ಎಂದರು

ಯಾತ್ರಾರ್ಥಿಗಳಿಗೆ ಆತಿಥ್ಡ ನೀಡಿದ ಜಮ್ಮ ಕಾಶ್ಮೀರದ ಜನತೆಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು

ಬಾಹ್ಕಾಕಾಶ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಿದ ವರ್ಷವಾಗಿದೆ ಎಂದರು ಈ ವರ್ಷದ ಮಾರ್ಚ್ನಲ್ಲಿ ಭಾರತೀಯ ವಿಜ್ವಾನಿಗಳು ಎ ಸ್ಕಾಟ್ ಅನ್ನು ಉಡಾವಣೆ ಮಾಡಿದ್ದಾರೆ ಅದರ ಮೂಲಕ ಮುನ್ನೂರು ಕಿಲೋಮೀಟರ್ ದೂರದಲ್ಲಿರುವ ಉಪಗ್ರಹವನ್ನು ಕೇವಲ ಮೂರು ನಿಮಿಷಗಳಲ್ಲಿ ನಾತಪಡಿಸುವ ಸಾಮರ್ಥ್ಯವನ್ನು ದೇಶವು ಪಡೆದುಕೊಂಡಿದೆ ಎಂದು ಮೋದಿ ತಿಳಿಸಿದರು

ಈಗ ಚಂದ್ರನ ಮೇಲೆ ಲ್ಯಾಂಡರ್ ವಿಕ್ರಮ ಮತ್ತು ರೋವರ್ ಪ್ರಜ್ಞಾನದ ಇಳಿಯುವಿಕೆಗಾಗಿ ನಾವು ಸೆಪ್ಟೆಂಬರ್ ತಿಂಗಳಿಗೆ ಬಹಳ ಕಾತುರದಿಂದ ಕಾಯುತ್ತಿದ್ದೇ ಎಂದರು ವಿಜ್ಞಾನ ಪ್ರಗತಿಯ ಹಾದಿಯಾಗಿದೆ ಎಂಬುದನ್ನು ಎತ್ತಿ ಹಿಡಿದ ಪ್ರಧಾನಿ ಮೋದಿ ಯುವಕರು ಮತ್ತು ಯುವತಿಯರು ರಸಪ್ರಕ್ಷೆ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಆಹ್ವಾನಿಸಿದರು ಬಾಹ್ಯಾಕಾಶ ಭಾರತದ ಬಾಹ್ಯಾಕಾಶ ಮಿಷನ್ ವಿಜ್ವಾನ ಮತ್ತು ತಂತ್ರಜ್ವಾನ ಈ ಸ್ಪರ್ಧೆಯ ಪ್ರಮುಖ ವಿಷಯಗಳಾಗಿವೆ ವಿವರಗಳು ಮೈಗೋವ್ ವೆಬ್ಸೈಟ್ನಲ್ಲಿ ಲಭ್ಜವಿರುತ್ತದೆ ತಮ್ಮ ರಾಜ್ಜಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸದ ವಿದ್ಯಾರ್ಥಿಗಳನ್ನು ಶ್ರೀಹರಿಕೋಟಾಕ್ಕೆ ಭೇಟ ನೀಡಲು ಆಹ್ವಾನಿಸಲಾಗುವುದು

ಐದು ವರ್ಷಗಳ ಹಿಂದೆ ಪ್ರಾರಂಭವಾದ ಸ್ವಚ್ಛತಾ ಅಭಿಯಾನ ಸಾಮೂಹಿಕ ಭಾಗವಹಿಸುವಿಕೆಯೊಂದಿಗೆ ವೇಗ ಪಡೆದುಕೊಂಡಿದೆ ಈಗ ಸ್ವಚ್ಛತೆ ಮತ್ತು ನೈರ್ಮಲ್ಕದಲ್ಲಿ ಹೊಸ ಮಾನದಂಡಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದರು ಈ ಆಂದೋಲನ ಈಗ ಸ್ವಚ್ಛತೆಯಿಂದ ಸುಂದರೀಕರಣದತ್ತ ಸಾಗಿದೆ ಈ ಅಭೀಯಾನದಲ್ಲಿ ಪಾಲ್ಗೊಳ್ಳಲು ಅಮೆರಿಕದಲ್ಲಿ ಕೆಲಸ ಬಿಟ್ಟು ಭಾರತಕ್ಕೆ ಮರಳದ ಇಂಜಿನಿಯರ್ ಯೋಗೇಶ್ ಸೈನಿ ಅವರ ಯಶೋಗಾಥೆಯನ್ನು ಅವರು ಉಲ್ಲೇಖಿಸಿದರು ಇತ್ತೀಚೆಗೆ ಸೈನಿ ದೆಹಲಿಯಲ್ಲಿ ಸ್ವಚ್ನಗೊಳಿಸುವಿಕೆ ಮಾತ್ರವವಲ್ಲದೇ ಸುಂದರಗೊಳಿಸುವ ಕಾಯಕದಲ್ಲೂ ತೊಡಗಿದ್ದಾರೆ ಎಂದರು

ನಡ್ಡಾ ಹೇಳದ್ದಾರೆ

ಕಾಂಗ್ರೆಸ್ ಶಾಸಕರಾದ ಪ್ರತಾಪ್ಗೌಡ ಪಾಟೀಲ್ ಬಿ

ಪಾಟೀಲ್ ಶಿವರಾಮ್ ಹೆಬ್ಬಾರ್ ಬೈರತಿ ಬಸವರಾಜ್ ಆನಂದ ಸಿಂಗ್ ರೋಷನ್ ಬೇಗ್ ಮುನಿರತ್ನ ಡಾ

ಸುಧಾಕರ್ ಎಂಟಬಿ ನಾಗರಾಜ್ ಎಸ್

ಸೋಮಶೇಖರ್ ಶ್ರೀಮಂತ ಪಾಟೀಲ್ ಅವರನ್ನು ಕಾಂಗ್ರೆಸ್ ಪಕ್ಷದ ದೂರಿನ ಅನ್ವಯ ವಿಧಾನಸಭೆಯ ಸದಸ್ವತ್ವದಿಂದ ಅನರ್ಹಗೊಳಿಸಲಾಗಿದೆ ಎಂದು ಅವರು ತಿಳಿಸಿದರು ಜೆಡಿಎಸ್ ಶಾಸಕರಾದ ಹೆಚ್ ವಿಶ್ವನಾಥ್

ನಾರಾಯಣಗೌಡ ಗೋಪಾಲಯ್ಕ ಅವರನ್ನು ಅನರ್ಹಗೊಳಿಸಲಾಗಿದೆ ಪ್ರಸಕ್ತ ವಿಧಾನಸಭೆಯ ಮುಗಿಯುವವರೆಗೆ ಇವರ ಅನರ್ಹತೆ ಜಾರಿಯಲ್ಲಿರಲಿದೆ ಎಂದು ಸ್ಪಷ್ಟಪಡಿಸಿದರು

ಇದರಲ್ಲಿ ಸ್ವೀಕರ್ ಮತ್ತು ನಾಮನಿರ್ದೇಶನ ಸದಸ್ಯರು ಸೇರಿದ್ದಾರೆ ಪಕ್ಷೇತರ ಒಬ್ಬ ಶಾಸಕ ಬಿಜೆಪಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಇದಕ್ಕೂ ಮೊದಲು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನಾಳೆ ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ ನಾಳೆ ಉಭಯ ಸದನಗಳಲ್ಲಿ ಹಣಕಾಸು ಮಸೂದೆ ಅಂಗೀಕಾರಗೊಳ್ಳಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಉಗ್ರರಿಗೆ ಹಣಕಾಸು ನೆರವು ಒದಗಿಸಿದ ಪ್ರಕರಣಕ್ಕೆ ಸಂಬಂಧಿಸಿ ಎನ್ಐಎ ತಂಡ ಇಂದು ಉತ್ತರ ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಶೋಧಕಾರ್ಯ ನಡೆಸಿದೆ ನಾಲ್ವರು ಉದ್ಯಮಿಗಳಿಗೆ ಸೇರಿದ ಕೆಲವು ಮನೆಗಳು ಸೇರಿದಂತೆ ವಿವಿಧ ಸ್ವಳಗಳಲ್ಲಿ ಎನ್ಐಎ ಅಧಿಕಾರಿಗಳು ಪೊಲೀಸರು ಮತ್ತು ಸಿಆರ್ಪಿಎಫ್ ಸಹಯೋಗದೊಂದಿಗೆ ಶೋಧಕಾರ್ಯ ನಡೆಸಿದ್ದಾರೆ ಈ ಉದ್ದಮಿಗಳು ಗಡಿಯಂಚಿನಲ್ಲಿ ವ್ಯಾಪಾರ ನಡೆಸುವರಾಗಿದ್ದಾರೆ

ಇದಕ್ಕೂ ಮೊದಲು ಉಗ್ರರಿಗೆ ಹಣಕಾಸು ನೆರವು ಒದಗಿಸಿದ ಪ್ರಕರಣಕ್ಕೆ ಸಂಬಂಧಿಸಿ ಕೇಂದ್ರೀಯ ತನಿಖಾ ದಳ ದಾಖಲಿಸಿದ್ದ ದೂರಿನ ಅನ್ವಯ ಎನ್ಐಎ ಕಾಶ್ಮೀರ ಕಣಿವೆಯ ವಿವಿಧೆಡೆ ದಾಳಿ ನಡೆಸಿ ಪರಿಶೀಲಿಸಿತ್ತು ಹಲವು ಪ್ರತ್ಯೇಕತಾವಾದಿ ನಾಯಕರು ಮತ್ತು ಕೆಲವು ಉದ್ಯಮಿಗಳನ್ನು ಎನ್ಐಎ ಬಂಧಿಸಿದ್ದು ಹೆಚ್ಚಿನವರು ದೆಹಲಿಯ ತಿಹಾರ್ ಜೈಲ್ನಲ್ಲಿದ್ದಾರೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ಮೂರು ಆಫ್ರಿಕಾ ರಾಷ್ಟಗಳ ಅಧಿಕೃತ ಪ್ರವಾಸಕ್ಕೆ ಇಂದು ಪ್ರಯಾಣ ಬೆಳಿಸಿದ್ದಾರೆ ಬೆನಿನ್ದಿ ಗಾಂಬಿಯಾ ಮತ್ತು ಗಿನಿಯಾ ದೇಶಗಳಿಗೆ ರಾಮನಾಥ್ ಕೋವಿಂದ್ ನೇತೃತ್ವದ ನಿಯೋಗ ಭೇಟಿ ನೀಡಲಿದೆ ಪಶ್ಚಿಮ ಆಫ್ರಿಕಾದ ಈ ಮೂರೂ ದೇಶಗಳಗೆ ಭೇಟಿ ನೀಡುತ್ತಿರುವ ಮೊದಲ ಉನ್ನತ ಮಟ್ಟದ ನಿಯೋಗ ಇದಾಗಿದೆ ಕೇಂದ್ರ ಸಚಿವರಾದ ಪ್ರತಾಪ್ ಚಂದ್ರ ಸಾರಂಗಿ ಸಂಸದ ದಿಲೀಪ್ ಘೋಷ್ ವಿದೇಶಾಂಗ ವ್ವವಹಾರ ಸಚಿವಾಲಯ ಕಾರ್ಯದರ್ಶಿ ವಿಜಯ್ ಠಾಕೂರ್ ಸಿಂಗ್ ಕೂಡ ಈ ನಿಯೋಗದಲ್ಲಿದ್ದಾರೆ ಇಂದು ಮಧ್ಯಾಹ್ನ ರಾಷ್ಟಪತಿ ನೇತೃತ್ವದ ನಿಯೋಗ ಬೆನಿನ್ ರಾಜಧಾನಿ ಕೊಟೊನು ತಲುಪಲಿದೆ ನಂತರ ಬೆನಿನ್ ಅಧ್ಯಕ್ಷ ಪ್ಯಾಟ್ರಸ್ ಟಾಲನ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ನಂತರ ಪೊರ್ಟೊ ನೊವೊದಲ್ಲಿ ರಾಷ್ಟೀಯ ಸಂಸತ್ ಉದ್ದೇಶಿಸಿ ರಾಮನಾಥ್ ಕೋವಿಂದ್ ಭಾಷಣ ಮಾಡಲಿದ್ದಾರೆ ನಂತರ ಭಾರತೀಯ ಸಮುದಾಯ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತ್ರಿವರ್ಣ ಧ್ವಜಾರೋಹಣ ಮಾಡಲಿದ್ದಾರೆ ನಂತರ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ರಾಮನಾಥ್ ಕೋವಿಂದ್ ಭಾಷಣ ಮಾಡಲಿದ್ದಾರೆ

ರಾಜಧಾನಿ ಬಂಜುಲ್ನಲ್ಲಿ ಗಾಂಬಿಯಾ ಅಧ್ಯಕ್ಷ ಅಡಾಮಾ ಬ್ಯಾರೋ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ತಮ್ನ ಶ್ರವಾಸದ ಕೊನೆಯ ಚರಣದಲ್ಲಿ ರಾಷ್ಷಪತಿ ಅವರು ಗಿನಿಯಾ ರಾಜಧಾನಿ ಕೊನ್ರಿಗೆ ಭೇಟನೀಡಲಿದ್ದಾರೆ

ಕಾಂಗ್ರೆಸ್ ಹಿರಿಯ ನಾಯಕ ಮತ್ತು ಮಾಜಿ ಕೇಂದ್ರ ಸಚಿವ ಜೈಪಾಲ್ ರೆಡ್ಡಿ ಕಳೆದ ರಾತ್ರಿ ಹೈದರಾಬಾದ್ನಲ್ಲಿ ನಿಧನರಾಗಿದ್ದಾರೆ

ತೀವ್ರ ಜ್ವರದಿಂದ ಬಳಲುತ್ತಿದ್ದ ಅವರನ್ನು ಕೆಲವು ದಿನಗಳ ಹಿಂದೆ ಆಸ್ಷತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತುರೆಡ್ಡಿಯವರು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ನಗರಾಭಿವೃದ್ದಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ವಿಜ್ಙಾನ ಮತ್ತು ತಂತ್ರಜ್ಙಾನ ಖಾತೆಗಳನ್ನು ವಿವಿಧ ಸರ್ಕಾರಗಳ ಅವಧಿಯಲ್ಲಿ ನಿಭಾಯಿಸಿದ್ದರು

ಕೇಂದ್ರದ ಮಾಜಿ ಸಚಿವ ಜೈಪಾಲ್ ರೆಡ್ಡಿ ಅವರ ನಿಧನಕ್ಕೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಮತ್ತು ಪ್ರಧಾನಮಂತ್ರಿ ನರೇಂದ್ರಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಜೈಪಾಲ್ ರೆಡ್ಡಿ ಅವರ ನಿಧನಕ್ಕೆ ಕಾಂಗ್ರೆಸ್ ಮುಖಂಡ ಕಾಹುಲ್ ಗಾಂಧಿ ಸಂತಾಪ ಸೂಚಿಸಿದ್ದಾರೆ ತಮ್ನ ಶೋಕ ಸಂದೇಶದಲ್ಲಿ ಅವರು ರೆಡ್ಡಿ ಓರ್ವ ಅದ್ವಿತೀಯ ಸಂಸದರಾಗಿದ್ದು ತೆಲಂಗಾಣದ ಹೆಮ್ನೆಯ ಪುತ್ರರಾಗಿದ್ದರು ಎಂದು ತಿಳಿಸದಿದ್ದಾರೆ ಜೈಪಾಲ್ ರೆಡ್ಡಿ ಅವರು ತಮ್ಮ ಇಡೀ ಜೀವನವನ್ನು ಸಾರ್ವಜನಿಕ ಸೇವೆಗಾಗಿಯೇ ಮುಡಿಪಾಗಿಟ್ಟದರು ಎಂದು ರಾಹುಲ್ ಗಾಂದಿ ತಿಳಿಸಿದ್ದಾರೆ